ಯಾವುದೇ ಪ್ರವಾಸಿ ವಾಹನ ನಿರ್ವಹಕ ಆನ್ಲೈನ್ ಮೂಲಕ ಅಖಿಲ ಭಾರತ ಪ್ರವಾಸಿ ದೃಢೀಕರಣ ಮತ್ತು ಅನುಮತಿಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ

ಪರ್ಮಿಟ್ಗಾಗಿನ ಹೊಸ ಕಾನೂನುಗಳು ರಾಜ್ಯಗಳಲ್ಲಿ ಪ್ರವಾಸೋದ್ಯಮ ಉತ್ತೇಜನಕ್ಕೆ ಹೆಜ್ಜಿನ ಕೊಡುಗೆ ನೀಡುವ ನಿರೀಕ್ಷೆ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗಿನ ಬಹು ನಿರೀಕ್ಷಿತ ಪರೀಕ್ಷಾ ವೇ ಚರ್ಚಾ ಕಾರ್ಯಕ್ರಮದ ನಾಲ್ಕನೇ ಆವೃತ್ತಿ ಈ ತಿಂಗಳಾಂತ್ಯದಲ್ಲಿ ನಡೆಯಲಿದ್ದು ನೋಂದಣಿಗೆ ಇಂದು ಕೊನೆಯ ದಿನವಾಗಿದೆ ಪರೀಕ್ಷಾ ಒತ್ತಡ ಹಾಗೂ ಅದನ್ನು ನಿಭಾಯಿಸುವ ಕುರಿತು ವಿದ್ಯಾರ್ಥಿಗಳು ಪೋಷಕರು ಹಾಗೂ ಬೋಧಕರರೊಂದಿಗೆ ಪ್ರಧಾನಮಂತ್ರಿಯವರ ಚರ್ಚಾ ಕಾರ್ಯಕ್ರಮ ಇದಾಗಿದೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಇಚ್ಛಿಸುವವರು ಮೈ ಗೌ ವೇದಿಕೆಯ ಮೂಲಕ ಹೆಸರು ನೋಂದಾಯಿಸಿಕೊಳ್ಳಬಹುದು ಆನ್ಲೈನ್ ಸ್ಪರ್ಧೆಗಳನ್ನು ಆಯೋಜಿಸುವ ಮೂಲಕ ಆಯ್ಕೆಗೊಂಡ ಅಭ್ಯರ್ಥಿಗಳಿಗೆ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಪಾಗೂ ಪ್ರಧಾನಮಂತ್ರಿಯವರಿಗೆ ಪರೀಕ್ಷೆಗಳ ವಿಚಾರವಾಗಿ ಪ್ರಶ್ನೆ ಕೇಳುವ ಅವಕಾಶ ಕಲ್ಪಿಸಲಾಗುತ್ತದೆ ಹೊರ ರಾಜ್ಯಗಳ ಜನರ ಆಗಮನನಿಂದ ಹೊಸವೇಟೆ ಮತ್ತು ಬಳ್ಳಾರಿಯಲ್ಲಿ ಕೊರೊನಾ ಸೋಂಕು ಪ್ರಕರಣಗಳು ಹೆಚ್ಚಾಗುತ್ತಿವೆ ಎಂದು ಬಳ್ಳಾರಿ ಉಸ್ತುವಾರಿ ಸಚಿವ ಆನಂದ್ ಸಿಂಗ್ ಹೇಳಿದ್ದಾರೆ ಹೊಸಪೇಟೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿಶೇಷವಾಗಿ ಮಹಾರಾಷ್ಟ ಮತ್ತು ಹೊರ ರಾಜ್ಯಗಳಿಂದ ಬರುವ ಜನರಿಂದ ಸೋಂಕು ಹೆಚ್ಚಾಗುತ್ತಿದೆ ಎಂದರು ಸೋಂಕಿನ ಬಗ್ಗೆ ಭಯ ಆತಂಕ ಪಡಬೇಕಿಲ್ಲ ಕೊರೊನಾ ನಿವಾರಣೆಗಾಗಿ ಲಸಿಕೆ ಬಂದಿದೆ ಪ್ರತಿಯೊಬ್ಬರು ಆದ್ದತೆಯ ಮೇರೆಗೆ ಲಸಿಕೆ ಹಾಕಿಸಿಕೊಳ್ಳಬೇಕು ಇದರ ಜೊತೆಗೆ ಮಾಸ್ಕ್ ಧಾರಣೆ ಸಾಮಾಜಿಕ ಅಂತರ ಹಾಗೂ ಆರೋಗ್ಯ ಇಲಾಖೆಯ ಮಾರ್ಗಸೂಚಿಗಳನ್ನು ಜನತೆ ಪಾಲಿಸಬೇಕು ಎಂದು ಸಚಿವ ಆನಂದ್ ಸಿಂಗ್ ಹೇಳಿದರು

ಜಿಲ್ಲಾ ಕೇಂದ್ರದಲ್ಲಿಷ್ಷೇ ಅಲ್ಲದೇ ತಾಲ್ಲೂಕು ಆಸ್ಪತ್ರೆಗಳು ಹಾಗೂ ಗ್ರಾಮೀಣ ಭಾಗದ ಪ್ರಾಥಮಿಕ ಆರೋಗ್ಟ ಕೇಂದ್ರಗಳಲ್ಲಿ ಕೂಡ ಕೋವಿಡ್ ಲಸಿಕೆ ನೀಡಿಕೆ ಆರಂಭವಾಗಿದೆ ಎಂದು ಸಿದ್ದೇಶ್ವರ್ ಹೇಳಿದರು ರಾಜ್ಗದ ಬಹುತೇಕ ಜಿಲ್ಲೆಗಳಲ್ಲಿ ಕೋವಿಡ್ ಪ್ರಕರಣಗಳು ಪೆಚ್ಚುತ್ತಿರುವ ಕಾರಣ ಎರಡನೇ ಪಂತದ ಅಲೆಯ ಅಪಾಯ ನಿಯಂತ್ರಿಸಲು ಸರ್ಕಾರದ ಮಾರ್ಗಸೂಚಿ ನಿಯಮಗಳನ್ನು ಜನತೆ ಪಾಲಿಸಬೇಕೆಂದು ವಿಜಯಪುರ ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್ ಸೂಚಿಸಿದ್ದಾರೆ ಸೋಂಕು ತಗ್ಗಿಸುವ ನಿಟ್ಟಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ದೈನಂದಿನ ಪರೀಕ್ಷಾ ಪ್ರಮಾಣದ ಗುರಿ ತಲುಪಲು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಹೇಳಿದರು ಜಿಲ್ಲೆಯಲ್ಲಿ ಆರ್ಟಿಪಿಸಿಆರ್ ಪರೀಕ್ಷೆಗಳನ್ನು ಗಣನೀಯವಾಗಿ ಹೆಚ್ಚಿಸಿ ಸೋಂಕಿತರ ಸಂಪರ್ಕಿತರನ್ನು ಪತ್ತೆ ಪಚ್ಚುವ ಕಾರ್ಯ ಚುರುಕುಗೊಳಿಸಬೇಕು ಕೋವಿಡ್ ನಿಯಂತ್ರಣ ಕ್ರಮಗಳಾದ ಮಾಸ್ಕ್ ಧಾರಣೆ ದೈಹಿಕ ಅಂತರ ಪಾಲನೆಯನ್ನು ಕಡ್ಡಾಯವಾಗಿ ಜಾರಿಗೊಳಿಸಲು ಸೂಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಹೇಳಿದರು ಜನತೆಯ ಆರೋಗ್ಯದ ದೃಷ್ಟಿಯಿಂದ ಸಾವಯವ ಕೃಷಿಗೆ ಹೆಜ್ಜಿನ ಒತ್ತು ನೀಡುವ ಅಗತ್ಯವಿದೆ ಎಂದು ಪ್ರವಾಸೋದ್ಯಮ ಮತ್ತು ಪರಿಸರ ಖಾತೆ ಸಚಿವ ಸಿ

ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಸ್ವದೇಶಿ ಜಾಗರಣ ಮಂಚ್ ವತಿಯಿಂದ ನಡೆದ ಸಾವಯವ ಸಂತೆ ಉದ್ಘಾಟಿಸಿ ಮಾತನಾಡಿದ ಅವರು ಸಾವಯವ ಕೃಷಿ ಹೆಚ್ಚಾಗುವುದರಿಂದ ದುಬಾರಿ ಎನಿಸಿರುವ ಸಾವಯವ ಉತ್ತನ್ನಗಳು ಎಲ್ಲರಿಗೂ ಸುಲಭ ದರದಲ್ಲಿ ದೊರಕಲು ಸಹಕಾರಿಯಾಗಲಿದೆ ವಾಣಿಜ್ನೀಕರಣದಿಂದಾಗಿ ಇಂದು ಪಾರಂಪರಿಕ ಕೃಷಿ ಪದ್ಧತಿಗಳು ಮರೆಯಾಗುತ್ತಿವೆ ಈಗ ಮತ್ತೆ ಅವುಗಳನ್ನು ಅನುಸರಿಸುವ ಸಂದರ್ಭ ಬಂದಿದೆ ರೈತರಿಂದ ಗ್ರಾಹಕರಿಗೆ ಕೃಷಿ ಉತ್ಪನ್ನಗಳು ತಲುಪಲು ಸಂತೆಗಳು ಮಹತ್ವದ ಪಾತ್ರ ವಹಿಸಲಿದ್ದು ಸರ್ಕಾರದಿಂದ ಸಂತೆಗಳ ಆಯೋಜನೆಗೆ ಉತ್ತೇಜನ ನೀಡಲಾಗುವುದು ಅಂತರ್ಜಲ ಕೊರತೆ ಇರುವ ಪ್ರದೇಶಗಳಲ್ಲಿ ನೀರಾವರಿ ಯೋಜನೆ ಜಾರಿಗೊಳಿಸುವುದು ಬಹಳ ಅಗತ್ತವಾಗಿದೆ ಎಂದು ಸಚಿವ ಯೋಗೇಶ್ವರ್ ಹೇಳಿದರು

ಈ ಅಮೃತ ಮಹೋತ್ಸವ ಅಂಗವಾಗಿ ಉತ್ತರಕನ್ನಡಜಿಲ್ಲೆಯ ಕರಾವಳಿಯ ತದಡಿ ಹೊನ್ನಾವರ ಕುಮಟಾ ಮಾಜಾಳಿ ಬೈಶಕೋಲ ಮುದಗಾ ಬೇಲೇಕೇರಿ ಮತ್ತು ಅಂಕೋಲಾ ಭಾಗಗಳ ಮೀನುಗಾರರ ಸಮುದಾಯದವರೊಂದಿಗೆ ಭಾರತೀಯ ನೌಕಾಪಡೆಯ ಸಿಬ್ಲಂದಿಗಳು ಸಂವಾದ ನಡೆಸಿದರು ಭಾರತೀಯ ನೌಕಾಪಡೆಯ ಅಧಿಕಾರಿಗಳು ಮೀನುಗಾರರಿಗೆ ಸಮುದ್ರದಲ್ಲಿನ ಜೀವನದ ಸುರಕ್ಷತೆ ಮತ್ತು ಕರಾವಳಿಯ ಸುರಕ್ಷತೆಯ ಬಗ್ಗೆ ಮಾಹಿತಿ ನೀಡಿದರು ಅಲ್ಲದೇ ಸಮುದಾಯ ಸಂವಪನ ಕಾರ್ಯಕ್ರಮಗಳಲ್ಲಿ ಉಪನ್ಹಾಸ ಮತ್ತು ಜೀವ ಉಳಿಸುವ ಸಾಧನಗಳ ಪ್ರದರ್ಶನ ಮತ್ತು ಅವುಗಳ ಬಳಕೆ ಅಗ್ನಿಶಾಮಕ ಮತ್ತು ಪ್ರಥಮ ಚಿಕಿತ್ಸೆ ಇದರ ಜೊತೆಯಲ್ಲಿ ಕೊಂಕಣ ಕರಾವಳಿಯ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ಭಾರತದ ಸ್ವಾತಂತ್ರಕ್ಕಾಗಿ ಹೋರಾಟಗಳಲ್ಲಿ ಅದರ ಪಾತ್ರವನ್ನು ಮನವರಿಕೆ ಮಾಡಿಕೊಡಲಾಯಿತು